ಚಾಲನೆ ಕೊರೋನಾ ಸಮಯದಲ್ಲಿ ದೈಹಿಕ ಆರೋಗ್ಲದ ಜೊತೆಗೆ ಮಾನಸಿಕ ಆರೋಗ್ಲದ ಬಗ್ಗೆ ಕಾಳಜಿ ವಹಿಸಬೇಕು ಸಚಿವ ಡಾ

ಮೈಸೂರು ದಸರಾ ಪಾರಂಪರಿಕ ಕಾರಕ್ಷಮಗಳ ಪಟ್ಟಿ ಸಿದ್ಧ

ಗ್ರಾಮೀಣ ನಿವಾಸಿಗಳು ತಮ್ನ ಮೊದ್ದೆಲ್ ಫೋನ್ಗಳ ಎಸ್ಎಂಎಸ್ ಲಿಂಕ್ ಮೂಲಕ ತಮ್ನ ಸ್ಟಿರಾಸ್ತಿ ದಾಖಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಅತ್ಯಂತ ಸರಳ ವಿಧಾನವನ್ನು ಸ್ನಾಮಿತ್ವ ಯೋಜನೆ ಪರಿಚಯಿಸಲಿದ್ದು ಅಂದಾಜು ಒಂದು ಲಕ್ಷ ಆಸ್ತಿದಾರರಿಗೆ ಅನುಕೂವಾಗಲಿದೆ ಎಸ್ಎಂಎಸ್ ಲಿಂಕ್ನಿಂದ ಡೌನ್ಲೋಡ್ ಆದ ವಿವರಗಳ ಮೂಲಕ ಆಯಾ ರಾಜ್ಯ ಸರ್ಕಾರಗಳು ಆಸ್ಲಿದಾರರಿಗೆ ಸ್ನಿರಾಸ್ಲಿ ಕಾರ್ಡ್ಗಳನ್ನು ವಿತರಿಸಲಿವೆ

ಸಂಬಂಧಪಟ್ಟ ದಾಖಲೆ ಮಾಹಿತಿ ಲಭ್ಯವಾದ ಒಂದೇ ದಿನದಲ್ಲಿ ಸ್ಹಿರಾಸ್ತಿ ಕಾರ್ಡ್ ಲಭ್ಯವಾಗಲಿದೆ

ಯಾವುದೇ ಮಾನಸಿಕ ಸಮಸ್ನೆಗಳ ಪರಿಹಾರಕ್ಕೆ ಆಪ್ಪ ಸಮಾಲೋಚನೆ ಸೇವೆಯನ್ನು ಪಡೆಯದೇಕು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಮನವಿ ಮಾಡಿದ್ದಾರೆ ನಾಳೆ ವಿಕ್ಷ ಮಾನಸಿಕ ದಿನವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಈ ಸಂದೇಶವನ್ನು ನೀಡಿರುವ ಅವರು ಮಾನಸಿಕ ಒತ್ತಡದಿಂದ ಆತ್ಸಹತ್ಯೆ ಖಿನ್ನತೆಗೆ ಒಳಗಾಗುವುದೂ ಸೇರಿದಂತೆ ಅನೇಕ ಪರಿಣಾಮಗಳು ಕಂಡು ಬರುತ್ತವೆ

ಈ ಹಿನ್ನೆಲೆಯಲ್ಲಿ ಮಾನಸಿಕ ಆರೋಗ್ಯಕ್ಷೆ ಹೆಚ್ಚು ಒತ್ತು ನೀಡಬೇಕೆಂದು ಡಾ ಸುಧಾಕರ್ ಸಲಹೆ ನೀಡಿದ್ದಾರೆ

ಈ ಆಂದೋಲನದಲ್ಲಿ ನಾಡಿನ ವಿವಿಧ ಜಿಲ್ಲೆಗಳ ರಂಗಕರ್ಮಿಗಳು ಸಾಹಿತಿಗಳು ತ್ರೇಡಾಪಟುಗಳು ತಾರೆಯರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರುವ ಸಂಪನ್ನೂಲ ವ್ಯಕ್ತಿಗಳು ಭಾಗಿಯಾಗಿ ಸಂದೇಶ ನೀಡಿದ್ದಾರೆ ಬೆಳಗಾವಿಯ ಬರಪಗಾರ ನಾಟಕಕಾರ ಡಿ

ಚೌಗಲೆ ಕೋವಿಡ್ ಮುನೈಚ್ನರಿಕೆ ಹಿನ್ನಲೆಯಲ್ಲಿ ವಹಿಸಬೇಕಾದ ಕಮಗಳ ಕುರಿತು ಜಾಗೃತಿ ಮಾತುಗಳನ್ನಾಡಿದ್ದಾರೆ

ಜಿಲ್ಲಾ ಆರೋಗ್ಯ ಮತ್ತು ಕುಟಂಬ ಕಲ್ಲಾಣಾಧಿಕಾರಿ ಡಾ ಉಮೇಶ್ ಸಾರ್ವಜನಿಕರು ಕೊರೋನಾ ನಿಯಮಗಳನ್ನು ಪಾಲಿಸಿ ಸೋಂಕು ಪರಡುವುದನ್ನು ತಡಗಟ್ಟಬೇಕಿದೆ ಎಂದು ಮನವಿ ಮಾಡಿದ್ದಾರೆ

ಶಾಲೆಗಳನ್ನು ತೆರೆಯುವ ಕುರಿತಂತೆ ಜನರು ಮತ್ತು ಶಿಕ್ಷಣ ತಜ್ಞರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಬಿಜೆಪಿ ರಾಜ್ಗಾದ್ವಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ವಿಜಯಪುರದಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಶಾಲೆಗಳನ್ನು ತೆರೆಯುವ ಕುರಿತು ಸರ್ಕಾರಕ್ಷೆ ತರಾತುರಿಯಿಲ್ಲ ಕೋವಿಡ್ ಸ್ಹಿತಿಗತಿಯನ್ನು ಗಮನದಲ್ಲಿಟ್ಲುಕೊಂಡು ಮಕ್ಕಳ ಹಾಗೂ ಮನೆಯವರ ಆರೋಗ್ಲದತ್ತ ಗಮನ ಹರಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಹೇಳಿದರು ಪ್ರಸ್ತುತ ಶೈಕ್ಷಣಿಕ ವರ್ಷದ ಎಲ್ಲಾ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸಿ ಮುಂದಿನ ತರಗತಿಗೆ ಅವಕಾಶ ನೀಡಿ ಕೋವಿಡ್ ಪರಿಸ್ತಿತಿ ಹತೋಟಗೆ ಬಂದ ಬಳಕ ಶಾಲೆಗಳನ್ನು ಆರಂಭಿಸಬೇಕೆಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ ಈ ವಿಷಯ ತಿಳಿಸಿರುವ ಅವರು ಕೊರೋನಾದಿಂದ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣಕ್ಕೆ ಬರುವವರೆಗೂ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ತೆರೆಯಬಾರದು ನಗರ ಶ್ರದೇಶಗಳ ಖಾಸಗೀ ಶಾಲೆಗಳ ಮಕ್ಕಳಿಗೆ ಆನ್ಲೈನ್ ತರಗತಿಗಳು ನಡೆಯುತ್ತಿದ್ದು ರಾಜ್ಯದ ಎಲ್ಲಾ ಮಕ್ಕಳಗೂ ಆನ್ಲೈನ್ ತರಗತಿಗಳನ್ನು ಆರಂಭಿಸುವುದು ಅಗತ್ಯ ಎಂದು ತಿಳಿಸಿದ್ದಾರೆ ಕೋವಿಡ್ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದಾದ ಅಗತ್ತ ಮುನೈಚ್ನರಿಕೆ ಕ್ರಮಗಳ ಕುರಿತು ಸಾರ್ವಜನಿಕರಿಗೆ ಕೋವಿಡ್ ಆರೋಗ್ನ ಶಿಕ್ಷಣ ಅಭಿಯಾನ ಕಾರ್ಯಕ್ರಮಗಳನ್ನು ಪಮ್ನಿಕೊಂಡು ವ್ಯಾಪಕ ಪ್ರಚಾರ ನೀಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ತಿ ಜಾವೀದ್ ಅಕ್ತರ್ ಹೇಳದ್ದಾರೆ ಉಡುಪಿಯಲ್ಲಿಂದು ವಾರ್ತಾ ಇಲಾಖೆಯ ಆಯುಕ್ತರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಅವರು ಇತ್ತೀಚನ ದಿನಗಳಲ್ಲಿ ಕೋವಿಡ್ ಸೋಂಕು ದಿನೇ ದಿನೇ ಹೆಚ್ಚುತ್ತಿದ್ದು

ಇದನ್ನು ತಡೆಯಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಅತಿ ಅವಶ್ಯವಾಗಿದೆ ಎಂದರು

ಷೇರುಪೇಟಿ ಗ್ರಾಹಕರ ಭರವಸೆಗಾಗಿ ಇನ್ನೂ ಕೆಲ ಪ್ರಮುಖ ತ್ರಮಗಳನ್ನು ಕೈಗೊಳ್ಳಲು ಆರ್ಬಿಐ ಸಿದ್ದವಿದೆ ಎಂದು ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಮುಂಟೈನಲ್ಲಿಂದು ಪರಾಮರ್ಶೆ ಸಭೆಯ ನಂತರ ತಿಳಿಬಿದ್ದಾರೆ

ರಾಜವಂಶಸ್ತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಂಕಣಧಾರಣೆ ಮಾಡಿದ ಬಳಕ ಕಳಸ ಪೂಜೆ ಸೇರಿ ಇತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ಸಿಗಲಿದೆ ನಂತರ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಖಾಸಗಿ ದರ್ಬಾರ್ ನಡೆಸಲಿದ್ದಾರೆ ಕೊರೊನಾ ಕಾರಣಕ್ಕೆ ಖಾಸಗಿ ದರ್ಬಾರ್ಗೆ ಮಾದ್ದಮಗಳಿಗೆ ನಿರ್ಬಂದ ಹೇರಲಾಗಿದೆ

ಆಯುಧಗಳು ಪಟ್ಟದ ಆನೆ ಕುದುರೆ ಪಸು ವಾಹನಗಳಗೆ ಪೂಜೆ ನಡೆಯಲಿದ್ದು

ಅರಮನೆ ಆವರಣದಲ್ಲಿರುವ ಭುವನೇತ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆ ನೆರವೇರಿಸಲಿದ್ದಾರೆ ಕೋವಿಡ್ ಹಿನ್ನೆಲೆಯಲ್ಲಿ ಮೈಸೂರು ದಸರಾವನ್ನು ಹೇಗೆ ಆಚರಿಸಬೇಕು ಎಂಬ ಕುರಿತು ವರದಿ ನೀಡಲು ನೇಮಿಸಲಾಗಿದ್ದ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾ ಸುದರ್ಶನ್ ನೇತೃತ್ವದ ತಂಡ ಇಂದು ಮೈಸೂರಿಗೆ ಭೇಟಿ ನೀಡಿ ಪರಿತೀಲನೆ ನಡೆಸಿ ಮಾಹಿತಿ ಪಡೆಯಿತು ಬಳಕ ಸುದ್ದಿಗಾರರೊಂದಿಗೆ ಮಾತನಡಿದ ಡಾ ಸುದರ್ಶನ್ ದಸರಾ ಉತ್ಪವದ ಕಾರ್ಯಕ್ರಮಗಳನ್ನು ಹೇಗೆ ರೂಪಿಸಬೇಕು ಎಷ್ಟು ಮಂದಿ ಸೇರಬೇಕು ಎಂಬ ಬಗ್ಗೆ ನಾಳೆಯೇ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಗೆ ವರದಿ ನೀಡಲಾಗುವುದು ಎಂದು ತಿಳಿಸಿದರು

ನೋಬೆಲ್ ಪ್ರಶಸ್ತಿ ಸಮಿತಿಯ ಅಧ್ಯಕ್ಷ ದೆರಿಟ್ ರಿಸ್ ಅಂಡರ್ಸನ್ ಅವರು ಒಸ್ಲೋದಲ್ಲಿಂದು ಈ ವಿಷಯ ಪ್ರಕಟಿಸಿದ್ದಾರೆ

ರಾಜ್ಯ ಸರ್ಕಾರ ಆವರ್ತನಿಧಿಯನ್ನು ಹೆಚ್ಚು ಮಾಡಿಕೊಂಡು ಖರೀದಿ ಕೇಂದ್ರಗಳನ್ನು ತೆರೆಯಬೇಕೆಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಒತ್ತಾಯಿಸಿದೆ ಈ ಕುರಿತಂತೆ ಹೇಳಕೆ ನೀಡಿರುವ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳ ಚಂದ್ರಶೇಖರ್ ಕೆಎಂಎಫ್ ಪಶು ಆಹಾರಕ್ಷಾಗಿ ಮೆಕ್ಕೆ ಜೋಳವನ್ನು ರೈತರಿಂದ ನೇರವಾಗಿ ಖರೀದಿ ಮಾಡುತ್ತಿತ್ತು ಆದರೆ ಈಗ ದಲ್ಲಾಳಗಳ ಮೂಲಕ ಖರೀದಿ ಮಾಡುತ್ತಿರುವುದು ಸಂಯಲ್ಲ ನೇರವಾಗಿ ಖರೀದಿಸುವ ಮೂಲಕ ಮಾರುಕಟ್ಟೆಯನ್ನು ಉತ್ತೇಜಿಸಬೇಕೆಂದು ಹೇಳಿದರು

ಕೇಂದ್ರಗಳು ಮತ್ತು ಅಂತಾರಾಷ್ಷೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಅಲ್ಲದೆ ದೇಶಾದ್ಯಂತ ಇರುವ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಗಳು ಸಪ ಈ ಇಲಾಖೆಯ ಕಾರ್ಯ ವಾಷ್ಟಿಗೆ ಒಳಪಡುತ್ತವೆ

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಐಎಫ್ಎಸ್ ಸಿಬ್ಲಂದಿಗೆ ಶುಭಾಶಯ ಕೋರಿದ್ದಾರೆ

ತೋಟಗಾರಿಕೆ ತರಬೇತಿ ಹಮ್ನಿಕೊಳ್ಳಲಾಗಿತ್ತು ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಮುಂಚೆ ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನಲ್ಲಿ ಯಾವುದೇ ಸತ್ನ ಕಡಿಮೆ ಇದ್ದರೆ ಅದಕ್ಕೆ ಅನುಗುಣವಾಗಿ ಗೊಬ್ಲರವನ್ನು ಹಾಕಿ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಬೇಕೆಂದು ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ವಸಂತ್ ಹೇಳಿದ್ದಾರೆ

ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ

ಮುನ್ನೂಚನೆಯಂತೆ ರಾಜ್ಯದ ಕರಾವಳಿಯ ಅನೇಕ ಕಡೆ ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ

ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಯಿದೆ